ಕೇಂದ್ರ ಸಂಪುಟ ಸಮಿತಿಗಳಲ್ಲಿ ಬದಲಾವಣೆಗಳ ಜಾರಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೆಸರು ಆರು ಸಮಿತಿಗೆ ಸೇರ್ಪಡೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಇಂದು ಮಧ್ಯಾಷ್ನ ಬ್ರಿಸ್ಟಲ್ನಲ್ಲಿ ಶ್ರೀಲಂಕಾ ಪಾಕಿಸ್ತಾನ ತಂಡಗಳ ನಡುವೆ ಹಣಾಹಣಿ

ಕೇಂದ್ರ ಸಚಿವ ಸಂಮಟದಲ್ಲಿ ಪರಿಣಾಮಕಾರಿ ಬದಲಾವಣೆಗೆ ರಕ್ಷಣಾ ಮಂತ್ರಿ ಅವರನ್ನು ಒಳಗೊಂಡಿರುವ ಪಲವು ಸಮಿತಿಗಳನ್ನು ನಿನ್ನೆ ಕೇಂದ್ರ ಸರ್ಕಾರ ಮನರ್ ರಚಿಸಿದೆ ಆರ್ಥಿಕ ವ್ಯವಹಾರ ಸಂಸದೀಯ ವ್ಯವಹಾರ ರಾಜಕೀಯ ವ್ಯವಹಾರ ಭದ್ರತೆ ಬಂಡವಾಳ ಪೂಡಿಕೆ ಮತ್ತು ಬೆಳವಣಿಗೆ ಹಾಗೂ ಕೌಶಲ್ಲ

ಈ ಕುರಿತಂತೆ ಕೇಂದ್ರ ಸಚಿವ ಸಂಮಟ ಸಚಿವಾಲಯದ ಕಾರ್ಯದರ್ಶಿ ಅವರು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ಲು ರಕ್ಷಣಾಮಂತ್ರಿಗಳ ಪೆಸರನ್ನು ನಾಲ್ನ ಸಮಿತಿಗಳಿಗೆ ಸೇರ್ಪಡೆ ಮಾಡಲಾಗಿದೆ ಸಂಸದೀಯ ವ್ಯವಹಾರ ರಾಜಕೀಯ ವ್ನವಹಾರ ಬಂಡವಾಳ ಹೂಡಿಕೆ ಮತ್ತು ಬೆಳವಣಿಗೆ ಉದ್ದೋಗ ಹಾಗೂ ಕೌಶಲ್ಯಾಭಿವ್ಯದ್ದಿ ಸಮಿತಿಗಳಿಗೆ ರಕ್ಷಣಾಮಂತ್ರಿ ಅವರು ಮುಖ್ಯಸ್ವರಾಗಿರುತ್ತಾರೆ ಆರ್ಥಿಕ ವ್ಲವಹಾರಗಳ ಸಂಪುಟ ಸಮಿತಿ ಹಾಗೂ ಭದ್ರತಾಸಂಪುಟ ಸಮಿತಿಗೆ ರಕ್ಷಣಾ ಸಚಿವರು ಮುಖ್ಯಸ್ಥರಾಗಿರುತ್ತಾರೆ

ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಎರಡು ದಿನಗಳ ಅಧಿಕ್ಷತ ಭೇಟಿಗಾಗಿ ಇಂದು ಭೂತಾನ್ಗೆ ಪ್ರಯಾಣ ಬೆಳೆಸಿದರು

ಭೂತಾನದ ಪ್ರಧಾನಿ ಲೊಟ್ಕಾ ತೆಸಂಗ್ ಹಾಗೂ ವಿದೇಶಾಂಗ ಸಚಿವ ತಾಂಡಿ ದೋರ್ಜಿ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಇಲಾಖೆಯ ವಕ್ತಾರ ರವೀಶ್ಕುಮಾರ್ ಹೇಳಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರಮೋದಿ ಅವರ ಎರಡು ದಿನಗಳ ಮಾಲ್ಡೀವ್ಸ್ ಪ್ರವಾಸ ನಾಳೆಯಿಂದ ಆರಂಭವಾಗಲಿದೆ

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಪ್ರಧಾನಿ ಅವರ ಮಾಲ್ಡೀವ್ಸ್ ಭೇಟಿಯಿಂದಾಗಿ ಎರಡೂ ದೇಶಗಳ ನಡುವಿನ ಸಂಬಂಧಗಳಿಗೆ ಹೊಸ ಆಯಾಮ ದೊರಕಲಿದೆ ಎಂದರು

ನೆರೆ ಹೊರೆಯ ರಾಷ್ಟಗಳಿಗೆ ಆದ್ಯತೆ ನೀತಿಯಂತೆ ಪ್ರಧಾನಿ ಮೋದಿ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಪ್ರವಾಸವನ್ನು ಆದ್ಯತೆಯ ಮೇರೆಗೆ ಕೈಗೊಳ್ಳುತ್ತಿದ್ದಾರೆ ಎಂದು ಗೋಖಲೆ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಗುರುವಾಯೂರಿನ ಶ್ರೀಕೃಷ್ಣದೇವಾಲಯಕ್ಕೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಕೊಚ್ಚಿನ್ಗೆ ಆಗಮಿಸಲಿದ್ದಾರೆ

ಕಡುಬಡವರಿಗೆ ಗುಣಮಟ್ಟದ ಆಹಾರ ಧಾನ್ಯ ಒದಗಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನರುಚ್ಚರಿಸಿದ್ದಾರೆ ವಿಶ್ವ ಆಹಾರ ಭದ್ರತಾ ದಿನಾಚರಣೆಯ ಅಂಗವಾಗಿ ಮೊದಲ ಬಾರಿಗೆ ಆಹಾರ ಭದ್ರತೆ ಕುರಿತಂತೆ ಸಂದೇಶ ನೀಡಿರುವ ಅವರು ಕಡುಬಡವರಿಗೆ ಉತ್ತಮ ಗುಣಮಟ್ಟದ ಆಪಾರ ಧಾನ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ಎಲ್ಲ ಆಗತ್ಯ ತ್ರಮಗಳನ್ನು ಆಪಾರ ಮತ್ತು ನಾಗರಿಕರ ಪೂರೈಕೆ ಸಚಿವಾಲಯ ಕೈಗೊಳ್ಳಲಿದೆ ಎಂದರು

ಆರೋಗ್ಯ ಸಚಿವ ಡಿ

ಜಮ್ಮು ಮತ್ತು ಕಾಶ್ಮೀರದ ಮಲ್ವಾಮಾ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸೇನಾ ದಡೆಯ ನಡೆಸಿದ ಭದ್ರತಾ ಕಾರ್ಯಾಚರಣೆಯಲ್ಲಿ ನಾಲ್ವರು ಉಗ್ರರು ಹತ್ಯೆಗೀಡಾಗಿದ್ದಾರೆ

ಭದ್ರತಾ ಪಡೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಎಂದು ರಕ್ಷಣಾ ಇಲಾಖೆ ವಕ್ತಾರರು ತಿಳಿಸಿದ್ದಾರೆ

ರಾತ್ರಿ ವೇಳೆಯೂ ಅರಣ್ಯದಲ್ಲಿ ಶೋಧಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಉಪಗ್ರಹಗಳಿಂದ ಲಭ್ಯವಿರುವ ಮಾಹಿತಿಯನ್ನು ವಿಶ್ಲೇಷಿಸಲಾಗುತ್ತಿದೆ

ರತ್ನಾಕರ್ ಗುಟ್ಟೆ ರಾಷ್ಷೀಯ ಸಮಾಜ ಪಾರ್ಟಿ ಆರ್ಎಸ್ಪಿ ಸದಸ್ಯರಾಗಿದ್ದು ಆ ಪಕ್ಷ ಮಹಾರಾಷ್ಟದಲ್ಲಿ ಬಿಜೆಪಿಯ ಮಿತ್ರಪಕ್ಷವಾಗಿದೆ

ಅಸ್ಸಾಂನ ಆದಿವಾಸಿ ಕ್ರೋಬಾ ಉಗ್ರಗಾಮಿಗಳ ವಿರುದ್ದದ ಕಾರ್ಯಾಚರಣೆ ಸ್ವಗಿತಗೊಳಿಸುವ ಆದೇಶವನ್ನು ರಾಜ್ಯ ಸರ್ಕಾರ ಮತ್ತೆ ಆರು ತಿಂಗಳು ವಿಸ್ತರಣೆ ಮಾಡಿದೆ ಗುವಾಪಟಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಒಪ್ಪಿಕ ನಿಯಮದಂತೆ ಕಾರ್ಯಾಚರಣೆಯನ್ನು ಸ್ಟಗಿತಗೊಳಿಸಲು ಪರಿಶೀಲನಾ ಸಭೆಯಲ್ಲಿ ತೀರ್ಮಾನಿಸಲಾಯಿತು

ದೂರದರ್ಶನ ಮತ್ತು ಆಕಾಶವಾಣಿ ಸುದ್ದಿವಿಭಾಗದ ಮಾಜಿ ಸುದ್ದಿ ಸಂಪಾದಕರಾಗಿದ್ದ ಲಾಲ್ಡಿಂಗ್ಲಿಯಾನ ಸೈಲೊ ಐಜ್ವಾಲ್ನಲ್ಲಿ ಇಂದು ಬೆಳಗಿನ ಜಾವ್ಲ ನಿಧನ ಹೊಂದಿದರು ಅವರು ಕಳೆದ ಏಪ್ರಿಲ್ನಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ಭಾರತೀಯ ಸಮಾಜಾರ ಸೇವೆಯಲ್ಲಿ ಹಿರಿಯ ಅಧಿಕಾರಿ ಲಾಲ್ಡಿಂಗ್ಲಿಯಾನ ಕೊಹಿಮ ವಲಯದ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯದ ನಿರ್ದೇಶಕರಾಗಿ ಇತ್ತೀಚೆಗೆ ನಿವ್ಯತ್ತಿ ಹೊಂದಿದರು ಆಂಧ್ರಪ್ರದೇಶದ ತಿರುಪತಿ ಸಮೀಪದಲ್ಲಿ ಕಾರೊಂದು ನಿಂತಿದ್ದ ಲಾರಿಗೆ ಡಿಕ್ಕಿಪೊಡೆದ ಪರಿಣಾಮವಾಗಿ ಇಬ್ಬರು ಮಹಿಳೆಯರು ಸೇರಿದಂತೆ ಆರು ಮಂದಿ ಮೃತಪಟ್ಟು ಇತರರು ಗಾಯಗೊಂಡಿದ್ದಾರೆ ಎಂದು ಮೊಲೀಸರು ತಿಳಿಸಿದ್ದಾರೆ

ನಾಲ್ವರು ಗಾಯಗೊಂಡಿದ್ದು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಈ ಗೆಲುವಿನೊಂದಿಗೆ ಆಸ್ಟೇಲಿಯಾ ನ್ಯೂಜಿಲೆಂಡ್ ತಂಡದಂತೆ ತಾನಾಡಿರುವ ಎರಡು ಪಂದ್ಯಗಳನ್ನು ಜಯಗಳಿಸಿದಂತಾಗಿದೆ ಇಂದು ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳು ಬ್ರಿಸ್ಟೆಲ್ನಲ್ಲಿ ಮುಖಾಮುಖಿಯಾಗಲಿವೆ

ಆರ್ಬಿಐ ರೆಮೋ ದರ ಕಡಿತ ಮಾಡಿರುವುದರಿಂದ ಭಾರತೀಯ ಅರ್ಥಿಕತೆಗೆ ಮತ್ತಷ್ಟು ಉತ್ತೇಜನ ದೊರಕಲಿದೆ ಮತ್ತು ಗೃಪ ಬರೀದಿದಾರರು ರಘ್ತುದಾರರು ಮತ್ತು ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಸುಲಭವಾಗಿ ಸಾಲ ಸೌಲಭ್ಯ ಸಿಗಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಉದ್ಯಮ ಸಚಿವ ಪಿಯೋಷ್ ಗೋಯಲ್ ಹೇಳಿದ್ದಾರೆ ಅವರು ತಮ್ಮ ಟ್ವೀಟ್ ನಲ್ಲಿ ಎನ್ಇಎಫ್ಟಿ ಮತ್ತು ಆರ್ಟಿಜಿಎಸ್ ವಹಿವಾಟು ಮೇಲಿನ ಶುಲ್ಕವನ್ನು ತೆಗೆದುಹಾಕಿರುವುದು ಜನರಿಗೆ ಕೊಂಚ ನಿರಾಳ ತಂದಿದೆ ಮತ್ತು ಇದು ಡಿಜೆಟಲ್ ಇಂಡಿಯಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ